ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಮಾಜಿ ಶ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಗೌರವಾರ್ಥ ಸಂಸತ್ ಭವನದ ಆವರಣದಲ್ಲಿ ಸ್ಕರಣಾರ್ಥ ನಾಣ್ಯ ಬಿಡುಗಡೆ

ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಗೌರವಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವ ದೆಹಲಿಯ ಸಂಸತ್ ಭವನದ ಆವರಣದಲ್ಲಿಂದು ಸ್ನರಣಾರ್ಥ ನಾಣ್ಣ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಾಜಪೇಯಿ ಅವರು ಒಂದು ದಶಕಗಳಿಂದ ಸಾರ್ವಜನಿಕ ಜೀವನದಿಂದ ದೂರವಾಗಿದ್ದರು ಆದರೂ ಅವರು ನಮ್ನನ್ನಗಲಿದಾಗ ಅವರಿಗೆ ಜನತೆ ನೀಡಿದ ಗೌರವ ನಮನ ಅವರನ್ನು ಜನ ಎಷ್ಟು ಗೌರವಿಸುತ್ತಿದ್ದರು ಮತ್ತು ಪ್ರೀತಿಸುತ್ತಿದ್ದರು ಎಂಬುದನ್ನು ತೋರಿಸಿತು ಎಂದರು ವಾಜಪೇಯಿ ಅವರು ಮುತ್ಪದ್ದಿಯಾಗಿದ್ದರು ಮತ್ತು ಅವರನ್ನು ಸಮಾಜದ ಎಲ್ಲ ವರ್ಗದವರೂ ಗೌರವಿಸುತ್ತಿದ್ದರು ಒಬ್ಬ ವಾಗ್ಗಿಯಾಗಿ ವಾಜಪೇಯಿ ಅವರು ಸರಿಸಾಟಿಯಿಲ್ಲದವರಾಗಿದ್ದರು ಭಾರತ ಕಂಡ ಅಪ್ರತಿಮ ವಾಗ್ತಿ ಅವರು ಎಂದು ಸ್ತರಿಸಿದರು ಕೆಲವರು ಅಧಿಕಾರ ಹೋದಾಗ ತಾಳ್ನೆ ಕಳೆದುಕೊಳ್ಳುತ್ತಾರೆ ಆದರೆ ವಾಜಪೇಯಿ ಅವರು ತಮ್ಮ ವೃತ್ತಿ ಜೀವನದ ಬಹು ಭಾಗವನ್ನು ಪ್ರತಿಪಕ್ಷದಲ್ಲೇ ಕಳೆದರು ಆದರೂ ಅವರು ದೇಶದ ಹಿತದ ಬಗ್ಗೆಯೇ ಮಾತನಾಡುತ್ತಿದ್ದರು ಈ ವಿಚಾರದಲ್ಲಿ ಎಂದಿಗೂ ರಾಜೀ ಮಾಡಿಕೊಳ್ಳಲಿಲ್ಲ ಎಂದರು ವಾಜಪೇಯಿ ಅವರು ಪ್ರಜಾಪ್ರಭುತ್ವ ಸದಾ ಉತ್ತುಂಗದಲ್ಲಿರಬೇಕು ಎಂದು ಬಯಸಿದ್ದರು ಈ ವಿಚಾರದಲ್ಲಿ ಎಂದಿಗೂ ತಮ್ಮ ಸಿದ್ದಾಂತಗಳೊಂದಿಗೆ ರಾಜಿ ಮಾಡಿಕೊಳ್ಳಲಿಲ್ಲ ಎಂದು ಪ್ರಧಾನಿ ಹೇಳಿದರು ಅವರ ಜೀವನ ಮುಂದಿನ ಪೀಳಿಗೆಗೆ ಸ್ಪೂರ್ತಿದಾಯಕವಾಗಿದೆ ಎಂದು ಪ್ರಧಾನಿ ಹೇಳದರು ಲೋಕಸಭಾಧ್ಯಕ್ಷೆ ಸುಮಿತ್ರಾ ಮಹಾಜನ್ ವಿತ್ತ ಸಚಿವ ಅರುಣ್ ಜೇಟ್ಲ ಹಿರಿಯ ಬಿಜೆಪಿ ನಾಯಕ ಎಲ್

ಅಡ್ವಾನಿ ಮತ್ತು ಬಿಜೆಪಿ ರಾಷ್ವಾದ್ಯಕ್ಷ ಅಮಿತ್ ಷಾ ಉಪ್ಟಿತರಿದ್ದರು ನಾಳೆ ವಾಜಪೇಯಿ ಅವರ ಜನ್ನ ದಿನವನ್ನು ಉತ್ತಮ ಆಡಳಿತ ದಿನವಾಗಿ ಆಚರಿಸಲಾಗುವುದು ಪ್ರಧಾನ ಮಂತ್ರಿ ನರೇಂದ್ರಮೋದಿ ಅವರು ಇಂದು ಒಡಿತಾಗೆ ಒಂದು ದಿನದ ಭೇಟ ನೀಡಲಿದ್ದು

ಆರೋಗ್ಲ ರಸ್ತೆ ಮತ್ತು ಹೆದ್ದಾರಿಗಳು ಉನ್ನತ ಶಿಕ್ಷಣ ಹಾಗೂ ಸಾಂಸ್ಟ್ರತಿಕ ಕ್ಷೇತ್ರಕ್ಷೆ ಸಂಬಂಧಿಸಿದ ಈ ಯೋಜನೆಗಳು ನವ ಭಾರತ ನಿರ್ಮಾಣಕ್ಕಾಗಿ ಪ್ರಧಾನ ಮಂತ್ರಿಯವರ ಪೂರ್ವೋದಯ ಸಮೃದ್ದ ಪೂರ್ವ ಮುನ್ನೋಟದ ಭಾಗವಾಗಿವೆ ಪ್ರಧಾನ ಮಂತ್ರಿಯವರು ಇಂದು ಖುರ್ದಾ ಸಮೀಪ ಬರೂನಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಬುದ್ದ ಹಾಗೂ ಬೌದ್ದ ಧರ್ಮದ ವಿವಿಧ ದೇವತೆಗಳ ಬೃಹತ್ ಶಿಲ್ಪಗಳನ್ನೊಳಗೊಂಡ ಲಲಿತಗಿರಿ ಪುರಾತತ್ವ ವಸ್ತುಸಂಗ್ರಹಾಲಯವನ್ನು ಪ್ರಧಾನಿ ಉದ್ಘಾಟಸಲಿದ್ದಾರೆ ಭುವನೇಶ್ವರದ ಐಐಟಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪೈಕಾ ದಂಗೆ ಸ್ಪರಣೆಗಾಗಿ ಹೊರತಂದಿರುವ ನಾಣ್ಣ ಹಾಗೂ ವಿಶೇಷ ಅಂಜೆ ಚೀಟಯನ್ನು ಪ್ರಧಾನಮಂತ್ರಿ ಬಿಡುಗಡೆ ಮಾಡಲಿದ್ದಾರೆ

ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವರು ಆರ್ಥಿಕ ವ್ಯವಹಾರಗಳ ಸಚಿವರು ಮತ್ತು ಇತರ ಉನ್ನತ ಅಧಿಕಾರಿಗಳು ಭೂತಾನ್ ಪ್ರಧಾನಮಂತ್ರಿಯವರೊಂದಿಗೆ ಆಗಮಿಸಲಿದ್ದಾರೆ

ಈ ಭೇಟಯ ವೇಳೆ ಭೂತಾನ್ ಪ್ರಧಾನಮಂತ್ರಿಯವರು ರಾಷ್ಲಪತಿ ರಾಮ್ ನಾಥ್ ಕೋವಿಂದ್ ಮತ್ತು ಉಪ ರಾಷ್ಷಪತಿ ಎಂ ವೆಂಕಯ್ಲನಾಯ್ದು ಅವರನ್ನು ಭೇಟ ಮಾಡಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ವಿದೇಶಾಂಗ ಮ್ಲವಹಾರಗಳ ಖಾತೆ ಸಚಿವೆ ಸುಷ್ನಾ ಸ್ವರಾಜ್ ಮತ್ತು ಇತರ ಸಚಿವರು ಭೂತಾನ್ ಪ್ರಧಾನಮಂತ್ರಿಯವರನ್ನು ಭೇಟ ಮಾಡಲಿದ್ದಾರೆ ಭಾರತ ಮತ್ತು ಭೂತಾನ್ ಎಲ್ಲಾ ಮಟ್ಟಗಳಲ್ಲಿ ಆತ್ಯಂತ ನಂಬಿಕೆ ವಿಶ್ವಾಸ ಮತ್ತು ಪರಸ್ಪರ ಅರ್ಥ್ಲೆಸುವಿಕೆಯ ಆಧಾರದ ಮೇಲೆ ಸ್ನೇಹ ಮತ್ತು ಸಹಕಾರವನ್ನು ಹೊಂದಿವೆ ಶ್ರಧಾನಮಂತ್ರಿ ಡಾ ಲೋಟೇಬಿ ಶೆರಿಂಗ್ ಅವರ ಮುಂಬರುವ ಭೇಟಿಯು ಎರಡೂ ಕಡೆಯವರಿಗೆ ಬಹುಮುಖಿ ಪಾಲುದಾರಿಕೆಯ ಪರಾಮರ್ಶೆಗೆ ಅವಕಾಶ ನೀಡಲಿದೆ ಮತ್ತು ಈ ಸ್ನೇಹ ಸಂಬಂಧವನ್ನು ಮತ್ತು ಸಹಕಾರವನ್ನು ಎರಡೂ ದೇಶಗಳ ಜನರ ಪ್ರಯೋಜನಕ್ಕಾಗಿ ವಿಸ್ತರಿಸುವ ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸಲು ಅವಕಾಶ ಕಲ್ಪಿಸಲಿದೆ ಪಶ್ಚಿಮ ಬಂಗಾಳದಲ್ಲಿ ತಾನು ನಡೆಸಲುದ್ದೇತಿಸಿರುವ ರಥಯಾತ್ರೆಗೆ ಅನುಮತಿ ಕೋರಿ ಸುಪ್ರೀಂಕೋರ್ಟ್ ಮೆಟ್ಲಲೇರುವುದಾಗಿ ಬಿಜೆಪಿ ತಿಳಿಸಿದೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ದಿಲೀಪ್ ಫೋಷ್ ಸುಪ್ರೀಂಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲು ತೀರ್ಮಾನಿಸಲಾಗಿದ್ದು ಕೊನೆಯ ತನಕ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ ತಮ್ನ ಉದ್ದೇಶಿತ ರಥಯಾತ್ರೆ ನಡೆಯಬಾರದು ಎಂದು ತ್ಯಣಮೂಲ ಕಾಂಗ್ರೆಸ್ ಸರ್ಕಾರ ಶ್ರಯತ್ನಿಸುತ್ತಿದೆ ಎಂದು ಅವರು ದೂರಿದರು ಕಲ್ಲತ್ತಾ ಹೈಕೋರ್ಟ್ ನ ವಿಭಾಗೀಯ ಪೀಠ ಶುಕ್ರವಾರ ಏಕ ಸದಸ್ನ ಪೀಠದ ಆದೇಶವನ್ನು ರದ್ದುಗೊಳಿಸಿ ರಾಜ್ಯದಲ್ಲಿ ಬಿಜೆಪಿಯ ರೋಡ್ ಶೋಗೆ ಅವಕಾಶ ನೀಡಿತ್ತು ತೀವ್ರ ಶೀತಗಾಳಿ ಉತ್ತರ ಭಾರತವನ್ನು ನಡುಗಿಸುತ್ತಿದ್ದು ದಟ್ಟ ಮಂಜು ಹಲವೆಡೆ ಸಾಮಾನ್ಯ ಜನ ಜೀವನವನ್ನು ಅಸ್ತವಸ್ತಗೊಳಿಸಿದೆ ದೆಹಲಿಯ ಜನರಿಗೆ ಇಂದೂ ಸಹ ಚಳಿಯ ಮುಂಜಾನೆಯ ಅನುಭವವಾಗಿದ್ದು

ದೆಹಲಿ ಪಂಜಾಬ್ ಹರಿಯಾಣ ರಾಜಾಸ್ಥಾನ ಮತ್ತು ಉತ್ತರ ಪ್ರದೇಸಗಳಲ್ಲಿ ಚದುರಿದಂತೆ ದಟ್ಟ ಮತ್ತು ಅತಿ ದಟ್ಟ ಮಂಜಿನ ವಾತಾವರಣ ಉಂಟಾಗಿತ್ತು ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಚದುರಿದಂತೆ ನೆಲ ಹಿಮದ ಮುನ್ನೆಚ್ಲರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ

ಮುಜಾಫರ್ ನಗರ್ ಜಿಲ್ಲೆಯಲ್ಲಿ ತಾಪಮಾನ ಶೂನ್ಹಕ್ಷೆ ಕುಸಿದಿದೆ ಪಂಜಾಬ್ ನ ಪಗ್ನಾರದಲ್ಲಿ ದಟ್ಟ ಮಂಜು ಮುಸುಕಿದ್ದು ಸಾಮಾನ್ಹ ಜನ ಜೀವನಕ್ಕೆ ಅಡ್ಡಿಯಾಗಿದೆ

ರಸ್ತೆ ರೈಲು ಸೇವೆಗೆ ದಟ್ಟ ಮಂಜಿನಿಂದ ಅಡಚಣೆಯಾಗಿದೆ ಹಿಮಾಚಲ ಪ್ರದೇಶದ ಗುಡ್ಡಗಾಡು ಜಿಲ್ಲೆ ಲಹೌಲ್ ಮತ್ತು ಸ್ವಿಟಿಯ ಆಡಳಿತಾತ್ತಕ ಕೇಂದ್ರ ಕಿಲಾಂಗ್ ಅತ್ಖಂತ ಚಳಿಯ ಪ್ರದೇಶವಾಗಿ ಮುಂದುವರಿದಿವೆ

ಕಾಶ್ವೀರ ಕಣಿವೆಯಲ್ಲಿ ಕೂಡ ನಡುಗಿಸುವ ಚಳಿಯಿಂದ ಮುಕ್ತಿ ದೊರೆತಿಲ್ಲ

ತಮಿಳುನಾಡು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಅನೇಕ ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಸುರಿ ಮಳೆ ಆಗಿದ್ದರೆ ಕೇರಳದಲ್ಲಿ ಚದುರಿದಂತೆ ಮಳೆಯಾಗಿದೆ

ರಜೌರಿ ಜಿಲ್ಲೆಯ ಗಡಿ ನಿಯಂತ್ರಣ ರೇಬೆಯ ಉದ್ಲದ ಗ್ರಾಮಗಳು ಮತ್ತು ಮುಂಪಡೆಯ ಠಾಣೆಗಳ ಮೇಲೆ ಪಾಕಿಸ್ತಾನದ ಪಡೆಗಳು ಇಂದು ಗುಂಡಿನ ಮಳೆಗರೆದಿದ್ದು ತೆಲ್ ದಾಳಿ ನಡೆಸಿವೆ ಇಂದು ಬೆಳಗ್ಗೆ ನೌಶೇರಾ ಪ್ರದೇಶದಲ್ಲಿ ಗಡಿಯಾಚೆಯಿಂದ ಗುಂಡಿನ ಹಾಗೂ ಶೆಲ್ ದಾಳಿ ನಡೆದಿದೆ ಈ ಅಪ್ರಜೋದಿತ ದಾಳಗೆ ಭಾರತೀಯ ಗಡಿ ಕಾಯುತ್ತಿರುವ ಯೋಧರು ತಕ್ಕ ಉತ್ತರ ನೀಡಿದ್ದು ಇತ್ತೀಚಿನ ವರದಿ ಬಂದಾಗ ಎರಡೂ ಕಡೆಯಿಂದ ಗುಂಡಿನ ಕಾಳಗ ಮುಂದುವರಿದಿತ್ತು ಭಾರತದ ಕಡೆ ಸಾವು ನೋವಿನ ಕುರಿತಂತೆ ಸದ್ಲಕ್ಷೆ ಯಾವುದೇ ಮಾಹಿತಿ ದೊರೆತಿಲ್ಲ ಜಮ್ನು ಮತ್ತು ಕಾಶ್ಸೀರದ ರಂಬಾನ್ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಪ್ಟಾರಾ ಮಿಲಿಟರಿ ಸಿಬ್ಬಂದಿಯ ವಾಹನ ಅಪಘಾತಕ್ಷೀಡಾಗಿದ್ದು ಐಟಿಬಿಪಿ ಯೋಧನೊಬ್ಲ ಹುತಾತ್ತರಾಗಿದ್ದು

ಭಾರತ ಟಿಬೆಟ್ ಗಡಿ ಪೊಲೀಸ್ ಪಡೆ ಐಟಬಿಪಿ ಸಿಬ್ಲಂದಿ ಬಸ್ನಲ್ಲಿ ಜಮ್ನುವಿಗೆ ಹೋಗುತ್ತಿದ್ದಾಗ ಖುನಿನಲ್ಲಾ ರಸ್ತೆಯಿಂದ ಜಾರಿ ಕಮರಿಗೆ ಉರುಳಿದೆ ಗಾಯಾಳುಗಳನ್ನು ರಂಬಾನ್ ಜಿಲ್ಲಾಸ್ಟತ್ರೆಗೆ ದಾಖಲಿಬಿದ್ದು ತೀವ್ರವಾಗಿ ಗಾಯಗೊಂಡವರನ್ನು ಹೆಲಿಕಾಪ್ಟರ್ ಮೂಲಕ ಏರ್ಲಿಫ್ಟ್ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಬದುಕುಳಿದಿರುವವರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ

ಸೇನೆ ಮತ್ತು ಪೊಲೀಸ್ ಸಿಬ್ಲಂದಿ ಅವಶೇಷಗಳಡಿ ಕೋಧ ಮುಂದುವರಿಸಿದ್ದು ಇದು ಒಂದು ವಾರ ನಡೆಯುವ ಸಾಧ್ಯತೆ ಇದೆ ಎಂದು ಸಂಸ್ಥೆ ಹೇಳಿದೆ ಚಿಲ್ಡ್ ಹೆಸರಿನ ಜ್ವಾಲಾಮುಖಿ ಸ್ತೋಟದ ತರುವಾಯ ಸುಮಾತ್ರ ಮತ್ತು ಪಶ್ಲಿಮ ಜಾವಾ ತುದಿಯಲ್ಲಿ ತನಿವಾರ ಅಪ್ಪಳಿಸಿದ ದೊಡ್ಡ ಅಲೆಗಳಿಂದ ನೂರಾರು ಕಟ್ಟಡಗಳು ನಾಶವಾಗಿವೆ ವಿಶಾಲ ದ್ವೀಪಸಮೂಪ ರಾಷ್ಸ ಭೂಮಿಯ ಮೇಲಿರುವ ಅತ್ಯಂತ ವಿಪತ್ನು ಪೀಡಿತ ರಾಷ್ಸಗಳಲ್ಲಿ ಒಂದಾಗಿವೆ